ಈ ವರ್ಷದ ಕೇಂದ್ರ ಬಜೆಟ್ ಸರ್ಕಾರದ ಆದ್ಯತೆಗಳಿಗೆ ಅವಕಾಶ ಮಾಡಿಕೊಟ್ಟದ್ದು ಕೈಗಾರಿಕೆಗಳ ಅಭಿವ್ಯದ್ಲಿಗೆ ದಾರಿತೋರಿಸಿಕೊಟ್ಟದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ಗಾರೆ ಅವರು ಉತ್ತರ ಪದೇಶದ ವಾರಾಣಸಿಗೆ ಇಂದು ಒಂದು ದಿನದ ಭೇಟಿ ನೀಡಿದ್ದು

ವಾರಣಾಸಿ ಉಜ್ಜಯಿನಿ ಮತ್ತು ಓಂಕಾರೇತ್ತರ ಸಂಪರ್ಕಿಸುವ ಕಾಶಿ ಮಹಾಕಾಲ್ ಎಕ್ಪ್ಪೆಸ್ ರೈಲಿಗೆ ಪಸಿರು ನಿಶಾನೆ ತೋರಿದರು ಪ್ರಧಾನಮಂತ್ರಿಯವರು ಚಂದೌಲಿ ಜಿಲ್ಲೆಯ ಪಾಡವ್ ಪ್ರದೇಶಕ್ಕೆ ಭೇಟಿ ನೀಡಿ ಪಂಡಿತ್ ದೀನ್ ದಯಾಳ್ ಉಪಾಧ್ಲಾಯ ಸ್ನಾರಕ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿದರು

ಇದು ದೇಶದಲ್ಲಿ ಈ ನಾಯಕನ ಬೃಹತ್ ಪ್ರತಿಮೆಯಾಗಿದೆ ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ತ್ರೀ ಜಗದ್ಗುರು ವಿಶ್ವಾರಾಧ್ಯ ಗುರುಕುಲದ ಶತಮಾನೋತ್ವವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ರಾಷ್ಟ ಕೇವಲ ಸರ್ಕಾರದಿಂದ ನಿರ್ಮಾಣವಾಗುವುದಿಲ್ಲ ಅದು ತನ್ನ ಸಂಸ್ಕತಿ ಮತ್ತು ಪ್ರತಿಯೊಬ್ಬ ನಾಗರಿಕನ ಮೌಲ್ಲದಿಂದ ರೂಪುಗೊಳ್ಳುತ್ತದೆ ಎಂದು ಪ್ರತಿಪಾದಿಸಿದರು ನವಭಾರತದ ಭವಿಷ್ಣ ಮತ್ತು ಗುರಿಯನ್ನು ಪ್ರತಿಯೊಬ್ಲ ಪ್ರಜೆಯ ನಡೆ ನಿರ್ಧರಿಸುತ್ತದೆ ಎಂದರು ನಮ್ನ ದೇಶ ಕೇವಲ ಅಧಿಕಾರದಿಂದ ರೂಪುಗೊಂಡಿಲ್ಲ ಅದು ಸಂಸ್ಕತಿ ಮತ್ತು ಜನರ ಸಾಮರ್ಥ್ಯದ ಫಲವಾಗಿದೆ ಮುಂದಿನ ಪೀಳಿಗೆಗೆ ಭಾರತದ ನಿಜವಾದ ಗುರುತನ್ನು ತಿಳಿಸಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಪ್ರಧಾನಿ ಮೋದಿ ಜಂಗಮವಾಡಿ ಮಠಕ್ಕೆ ಛೇಟಿ ನೀಡಿ ನಮನ ಸಲ್ಲಿಸಿದರು

ಉತ್ತರ ಪ್ರದೇಶದ ರಾಜ್ಯಪಾಲರಾದ ಆನಂದಿ ಬೆನ್ ಪಟೀಲ್ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ದೆಹಲಿಯ ಮುಖ್ಯಮಂತ್ರಿಯಾಗಿ ಆಮ್ ಆದ್ನಿ ಪಾರ್ಟಯ ಸಂಚಾಲಕ ಅರವಿಂದ್ ಕೇಜ್ರವಾಲ್ ಇಂದು ಮೂರನೇ ಬಾರಿಗೆ ಪ್ರಮಾಣವಚನ ಸ್ವೀಕರಿಸಿದರು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಏರ್ಪಾಡಾಗಿದ್ದ

ತಮ್ನ ಕಳೆದ ಅವಧಿಯ ಸರ್ಕಾರದಲ್ಲಿದ್ದ ಎಲ್ಲಾ ಸಚಿವರನ್ನೂ ಅರವಿಂದ್ ಕೇಜ್ರವಾಲ್ ಈ ಅವಧಿಯಲ್ಲೂ ಉಳಿಸಿಕೊಂಡಿದ್ದಾರೆ ಅವರೆಂದರೆ ಮನೀಷ್ ಸಿಸೋಡಿಯಾ ಸತ್ನೇಂದ್ರ ಜೈನ್ ಗೋಪಾಲ್ ರಾಯ್ ಕೈಲಾಶ್ ಗೆಹ್ಲೋಟ್ ಇಮ್ರಾನ್ ಹುಸೇನ್ ಮತ್ತು ರಾಜೇಂದ್ರಗೌತಮ್ ದೆಹಲಿಯನ್ನು ನಂಬರ್ ಒನ್ ನಗರವಾಗಿಸಲು ಕೇಂದ್ರ ಸರ್ಕಾರದೊಂದಿಗೆ ಕೈಜೋಡಿಸಿ ಕೆಲಸಮಾಡಲು ತಾವು ಇಚ್ಚಿಸಿರುವುದಾಗಿ ಅರವಿಂದ್ ಕೇಜ್ರವಾಲ್ ತಿಳಿಸಿದ್ದಾರೆ ಪ್ರಮಾಣವಚನ ಸ್ನೀಕಾರ ಸಮಾರಂಭದಲ್ಲಿ ಆಪ್ನ ಸಂಸದ ಭಗವಂತ್ಮಾನ್ ಹಾಗೂ ಬಿಜೆಪಿಯ ಶಾಸಕ ವಿಜೇಂದರ್ ಗುಪ್ತಾ ಸೇರಿದಂತೆ ಪಲವು ಮುಖಂಡರು ಉಪ್ಟಿತರಿದ್ದರು ವಿವಿಧ ಕ್ಷೇತ್ರಗಳ ಸಾವಿರಾರು ಮಂದಿ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು

ಪ್ರಜಾಪ್ರಭುತ್ವ ರಾಷ್ಷದಲ್ಲಿ ಅಭಿಪ್ರಾಯ ಭೇದವಿರಬಹುದು ಆದರೆ ಅದು ಹಿಂಸಾಚಾರಕ್ಕೆ ದಾರಿ ಮಾಡಿಕೊಡಬಾರದು ಎಂದು ಉಪರಾಷ್ಷಪತಿ ಎಂ ವೆಂಕಯ್ಲನಾಯ್ಲು ಪ್ರತಿಪಾದಿಸಿದ್ದಾರೆ ಕೋಲ್ಲತ್ಸಾದಲ್ಲಿಂದು ರೋಟರಿ ಅಂತಾರಾಷ್ಷೀಯ ಸಂಸ್ಲೆಯ ಶತಮಾನೋತ್ತವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಯೋತ್ಪಾದನೆಯ ಯಾವುದೇ ಧರ್ಮವಿಲ್ಲ ಮತ್ತು ಭಯೋತ್ಪಾದನೆ ನಿರ್ಮೂಲನೆಗೆ ವಿಶ್ವಸಂಸ್ಥೆಗೆ ಭದ್ರತಾ ಮಂಡಳಿ ಕಠಿಣ ಕ್ರಮಗಳನ್ನು ಕ್ಲೆಗೊಳ್ಟಬೇಕು ಎಂದರು ಶಾಂತಿ ಮಾತ್ರ ಅಭಿವ್ಯದ್ಲಿಗೆ ಪೂರಕ ಎಂದ ಅವರು

ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಮತ್ತು ಜನರ ಜೀವನಮಟ್ಟ ಸುಧಾರಿಸಲು ಕೇಂದ್ರ ರಾಜ್ಯ ಸರ್ಕಾರಗಳೊಂದಿಗೆ ಕ್ಷೆ ಜೋಡಿಸಬೇಕು ಎಂದು ಕರೆ ನೀಡಿದರು ದೇಶದ ಅಭಿವೃದ್ದಿಯಲ್ಲಿ ದೆಹಲಿ ಹೊಲೀಸರ ಕೊಡುಗೆ ಮತ್ತು ತ್ಯಾಗವನ್ನು ಗೃಹ ಸಚಿವ ಅಮಿತ್ ಶಾ ಕೊಂಡಾಡಿದ್ದಾರೆ

ಸೈಬರ್ ಅಪರಾಧಗಳಲ್ಲಿ ನಾಗರಿಕರಿಗೆ ನೆರವಾಗಲು ರಾಷ್ಷೀಯ ಸ್ಟೆಬರ್ ವಿಧಿವಿಜ್ಞಾನ ಪ್ರಯೋಗಾಲಯವನ್ನೂ ಕೂಡ ತೆರೆದಿದ್ಗಾರೆ ಎಂದು ಹೇಳಿದರು

ಪೊಲೀಸರ ಬಲಿದಾನದ ಸ್ಪರಣಾರ್ಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿ ರಾಷ್ಷೀಯ ಪೊಲೀಸ್ ಸ್ನಾರಕವನ್ನು ನಿರ್ಮಿಸಿದ್ದಾರೆ ಎಂದು ಅಮಿತ್ ಶಾ ಈ ಸಂದರ್ಭದಲ್ಲಿ ತಿಳಿಸಿದರು ಕರ್ನಾಟಕ ವಿಧಾನಮಂಡಲದ ಅಧಿವೇಶನ ನಾಳೆ ಆರಂಭವಾಗಲಿದ್ದು ಎರಡು ಹಂತಗಳಲ್ಲಿ ನಡೆಯಲಿದೆ

ನಂತರ ವಿಧಾನಮಂಡಲದ ಉಭಯ ಸದನಗಳು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯವನ್ನು ಚರ್ಚೆಗೆ ತೆಗೆದುಕೊಳ್ಳಲಿವೆ

ಎಸ್ ಯಡಿಯೂರಪ್ಪ ವಿಧಾನಸಭೆಯಲ್ಲಿ ಮಂಡಿಸಲಿದ್ದಾರೆ ಈ ಅವಧಿಯ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಆರು ಮಸೂದೆಗಳು ಮಂಡನೆಯಾಗಲಿದೆ ಇದೇ ಸಂದರ್ಭದಲ್ಲಿ ಸಂವಿಧಾನದ ಆಶಯಗಳು ಮತ್ತು ವಿಶೇಷತೆ ಕುರಿತು ಎರಡು ದಿನಗಳ ವಿಶೇಷ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಪೌರತ್ವ ತಿದ್ಲುಪಡಿ ಕಾಯ್ಲೆ ವಿರುದ್ದ ನಡೆದ ಪ್ರತಿಭಟನಾ ಮೆರವಣಿಗೆಯ ವೇಳೆ ಜಾಮಿಯಾ ಇಸ್ಲಾಮಿಯಾ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು ಇತ್ತೀಚಿಗಿನ ವಿಡಿಯೋವೊಂದನ್ನು ಪರಿತೀಲಿಸಿದ್ದಾರೆ ಆ ವಿಡಿಯೋದಲ್ಲಿ ವಿಶ್ವವಿದ್ಯಾಲಯದ ವಾಚನಾಲಯದಲ್ಲಿದ್ದ ವಿದ್ಯಾರ್ಥಿಗಳನ್ನು ಪೊಲೀಸರು ಥಳಿಸುವ ದೃಶ್ಯ ದಾಖಲಾಗಿದೆ

ಜಿಎಸ್ಟಿ ಕುರಿತಂತೆ ಅನೇಕ ವರ್ತಕ ಪ್ರತಿನಿಧಿಗಳ ಸಂದೇಹ ಸ್ಪಷ್ಟನೆಗಳಿಗೆ ಪ್ರತಿಕ್ರಿಯಿಸಿರುವ ಸಚಿವರು ಜಿಎಸ್ಟಿ ಕುರಿತ ಸಂದೇಹ ನಿವಾರಣೆಗೆ ಜಿಲ್ಲಾಮಟ್ಟದ ಸಂವಹನ ಕಾರ್ಯಕ್ರಮಗಳನ್ನು ನಡೆಸುವಂತೆ ಎಲ್ಲಾ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ

ಈ ಕುರಿತಂತೆ ಯಾವುದೇ ಸಂದೇಹ ಇರಬಾರದು ಎಂದು ಅಭಿಪ್ರಾಯಪಟ್ಟ ಅವರು ಸಂದೇಹ ನಿವಾರಣೆ ಕುರಿತು ಜಾಗ್ಬತಿ ಮೂಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಕಳೆದ ವರ್ಷದ ಏಪ್ರಿಲ್ನಿಂದ ಜಿಎಸ್ಟಿ ರಿಟರ್ನ್ತ್ ಸಲ್ಲಿಕೆ ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಸರಳಗೊಳಿಸಲಾಗಿದೆ ಎಂದರು ಜಿಎಸ್ಟಿ ಕುರಿತಂತೆ ಜಾಗೃತಿ ಮೂಡಿಸುವಲ್ಲಿ ರಾಜ್ಞಸರ್ಕಾರಗಳ ಜವಾಬ್ಲಾರಿ ಕೂಡ ಇದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳದ್ದಾರೆ

ಅನೇಕ ರಾಷ್ಷೀಯ ಮತ್ತು ಅಂತಾರಾಷ್ಷೀಯ ಸಂಘಟನೆಗಳು ವನ್ನ ಮೃಗ ಸಂರಕ್ಷಣೆಯ ಅತ್ಯುತ್ತಮ ವಿಧಾನಗಳನ್ನು ಪ್ರದರ್ತಿಸಲಿದ್ದಾರೆ ಆತಿಥೇಯ ರಾಷ್ವ ಭಾರತ ಮುಂದಿನ ಮೂರು ವರ್ಷಗಳ ಕಾಲ ಅಧ್ವಕ್ಷ ಸ್ಥಾನಕ್ಕೆ ನಿಯೋಜನೆಯಾಗಲಿದೆ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

ಚೀನಾದಲ್ಲಿ ಕೊರೋನಾ ವೈರಾಣು ಸೋಂಕು ಇನ್ನೂ ತುರ್ತು ಪರಿಸ್ವಿತಿಯೇ ಆಗಿದ್ದು ಸೋಂಕು ಎಲ್ಲಿ ಪರಡಲದೆ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ವಿಶ್ವ ಆರೋಗ್ಲ ಸಂಸ್ಥೆ ಡಬ್ಲ್ಲೂಹೆಚ್ಓ ಮಹಾ ನಿರ್ದೇಶಕ ಡಾ ಟೆಡ್ರೋಸ್ ಗೆಬ್ರೆಯೆಸಸ್ ಹೇಳಿದ್ದಾರೆ ವೈರಾಣು ಸೋಂಕು ಪರಡುವುದನ್ನು ತಡೆಗಟ್ಟಲು ಚೀನಾ ಕೈಗೊಂಡ ಉಪಕ್ರಮಗಳು ಸ್ವೂರ್ತಿದಾಯಕ ಎಂದು ಅವರು ಜರ್ಮನಿಯ ಮುನಿಚ್ ಭದ್ರತಾ ಸಮಾವೇಶದಲ್ಲಿ ಹೇಳಿದ್ದಾರೆ ಈ ಮಧ್ಯೆ ಡೈಮಂಡ್ ಪ್ರಿನ್ಸ್ ಪಡಗಿನಲ್ಲಿರುವ ಅಮೆರಿಕದ ನಾಗರಿಕರನ್ನು ವಾಪಸ್ ಕರೆತರಲು ಜಪಾನ್ಗೆ ವಿಮಾನ ಕಳುಹಿಸಲು ಅಮೆರಿಕ ನಿರ್ಧರಿಸಿದೆ

ಇದು ಕೋಸ್ಟರಿಕಾ ದೇಶದ ಇತಿಹಾಸದಲ್ಲೇ ಅತಿ ಹೆಚ್ಚು ಮೌಲ್ಲದ್ದಾಗಿದೆ ಅಲಂಕಾರಿಕ ಹೂವುಗಳೊಂದಿಗೆ ಈ ಮಾದಕ ವಸ್ತುವನ್ನು ಅವಿತಿಟ್ಲು ಕಳ್ಳ ಸಾಗಾಣಿಕೆ ಮಾಡಲಾಗುತ್ತಿತ್ತು ಎಂದು ಒಳಾಡಳಿತ ಸಚಿವ ಮೈಕೇಲ್ ತಿಳಿಸಿದ್ದಾರೆ ಲಿಮನ್ ಬಂದರಿನ ಮೂಲಕ ಈ ಸಾಗಾಣಿಕೆ ಮಾಡಲಾಗುತ್ತಿದ್ದು